ಹೆಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಎರಡು ದಿನಗಳ ಬ್ರೆಜಿಲ್ ಭೇಟಿಯನ್ನು ಮುಕ್ತಾಯಗೊಳಿಸಿದ್ದಾರೆ

ಬ್ರಿಕ್ಸ್ ಶೃಂಗಸಭೆ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನ ಮಂತ್ರಿ ಬ್ರೆಜಿಲ್ ಶೃಂಗಸಭೆ ಬಹಳ ಉತ್ಪಾದಕವಾಗಿದೆ ವ್ಯಾಪಾರ ನಾವೀನ್ಯತೆ ತಂತ್ರಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಸಂಬಂಧಗಳನ್ನು ಗಟ್ಟಗೊಳಿಸುವ ಕುರಿತು ನಾಯಕರು ಫಲಪ್ರದವಾದ ಸಂವಾದಗಳನ್ನು ಹೊಂದಿದ್ದರು ಎಂದಿದ್ದಾರೆ ಇದೇ ವೇಳೆ ಅವರು ಭವಿಷ್ಯದ ವಿಷಯಗಳ ಮೇಲೆ ಗಮನ ಕೇಂದ್ರಕರಿಸುವುದು ಖಂಡಿತಾವಾಗಿಯೂ ಅಳವಾದ ಸಹಕಾರಕ್ಕೆ ಕಾರಣವಾಗಲಿದ್ದು ಅದು ನಮ್ನ ಆಯಾ ರಾಷ್ಟಗಳ ಜನರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ ಬ್ರಿಸಿಲಿಯಾದಲ್ಲಿ ನಿನ್ನೆ ಬ್ರಿಕ್ಸ್ ಶೃಂಗಸಭೆಯ ಸಮಗ್ರ ಅಧಿವೇಶನದಲ್ಲಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ನಾವೀನ್ಧತೆ ನಮ್ಮ ಅಭಿವೃದ್ಧಿಯ ಆಧಾರವಾಗಿದೆ ಈ ದಿಕ್ಕಿನಲ್ಲಿ ವರ್ಧಿತ ಸಹಕಾರದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ

ಜತೆಗೆ ಇದಕ್ಕಾಗಿ ದಕ್ಷ ಮತ್ತು ಫಲಿತಾಂಶ ಚಾಲಿತ ಬ್ರಿಕ್ಸ್ ಕಾರ್ಯವಿಧಾನಕ್ಕೆ ಕರೆ ನೀಡಿದ್ದಾರೆ

ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಬ್ರಿಕ್ಸ್ ಉದ್ಯಮದ ಮುಖಂಡರಿಗೆ ಆಹ್ವಾನ ನೀಡಿದ ಪ್ರಧಾನಿ ವ್ಯಾಪಾರ ಸ್ನೇಹಿ ಸುಧಾರಣೆಗಳು ರಾಜಕೀಯ ಸ್ಥಿರತೆ ಮತ್ತು ನಿರೀಕ್ಷಿತ ನೀತಿಗಳಿಂದಾಗಿ ಭಾರತ ವಿಶ್ವದ ಅತ್ಯಂತ ಮುಕ್ತ ಹಾಗೂ ಹೂಡಿಕೆ ಸ್ನೇಹಿ ರಾಷ್ಟಗಳಲ್ಲಿ ಒಂದಾಗಿದೆ ಎಂದು ಅವರು ಹೇಳಿದ್ದಾರೆ ಹೆಡ್ ಕೇಂದ್ರಾಡಳಿತದ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆ ಶೀಘದಲ್ಲೇ ನಡೆಯಲಿದೆ ಎಂದು ಜಮ್ಮ ಮತ್ತು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಗಿರೀಶ್ ಚಂದ್ರ ಮುರ್ಮು ಹೇಳಿದ್ದಾರೆ ನಿನ್ನೆ ಜಮ್ಮ ವಿಭಾಗದ ರಿಯಾಸಿ ಜಿಲ್ಲೆಯ ತಲ್ವಾರಾದಲ್ಲಿ ನಡೆದ ರಾಜ್ಯ ಪೊಲೀಸ್ ಕಾನ್ ಸ್ವೇಬಲ್ ಗಳ ಸಮಾರಂಭದಲ್ಲಿ ಮಾತನಾಡಿದ ಅವರು ಜಮ್ಮ ಮತ್ತು ಕಾಶ್ಮೀರದಲ್ಲಿ ಶಾಂತಿ ಕಾಪಾಡಲು ಕೈಗೊಂಡ ಪೊಲೀಸರ ಕ್ರಮಗಳನ್ನು ಶ್ಲಾಭಿಸಿದ್ದಾರೆ ಜತೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಚುನಾವಣೆಗಳ ವೇಳೆ ಜಮ್ಮ ಮತ್ತು ಕಾಶ್ಮೀರ ಪೊಲೀಸರು ಪ್ರಮುಖ ಪಾತ್ರವಹಿಸಲಿದ್ದಾರೆ ಎಂದಿದ್ದಾರೆ

ಈ ಪ್ರದೇಶದಲ್ಲಿ ನಾಗರಿಕ ಮಿಲಿಟರಿ ಬೊನ್ಹೋಮಿಯನ್ನು ಆಚರಿಸುತ್ತದೆ ನಿಮ್ಮ ಸೈನ್ಯವನ್ನು ತಿಳಿದುಕೊಳ್ಳ ಎಂಬ ಘೋಷವಾಕ್ಕದಡಿ ಸಶಸ್ತ ಪಡೆಗಳ ಬಗ್ಗೆ ಯುವಕರಲ್ಲಿ ತಾಯಿನಾಡಿಗಾಗಿ ಸೇವೆ ಸಲ್ಲಿಸಲು ಪ್ರೇರೇಪಿಸಿಲಾಯಿತು

ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚಿಗೆ ಚಂಡಮಾರುತಕ್ಕೆ ಒಳಗಾದ ಪ್ರದೇಶಗಳಗೆ ಕೇಂದ್ರ ತಂಡ ಇಂದು ಭೇಟಿ ನೀಡಲಿದ್ದು ಹಾನಿಯ ಪ್ರಮಾಣವನ್ನು ಅಂದಾಜಿಸಲಿದೆ

ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ನಿನ್ನೆ ಎಲ್ಲಾ ಜಿಲ್ಲಾಡಳಿತ ಸಂಸದರು ಮತ್ತು ಶಾಸಕರೊಂದಿಗೆ ಆಡಳಿತಾತ್ಕಕ ಸಭೆ ನಡೆಸಿ ಪರಿಸ್ಥಿತಿ ಕುರಿತು ಮಾಹಿತಿ ಕಲೆಹಾಕಿದ್ದಾರೆ ಈ ವೇಳೆ ಬ್ಯಾನರ್ಜಿ ಪರಿಹಾರ ಮತ್ತು ಪುನಸ್ಥಾಪನಾ ಕಾರ್ಯಗಳಿಗಾಗಿ ಆರ್ಥಿಕ ಸಹಾಯ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ

ಮಸ್ನಿ ಮತ್ತು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆಯನ್ನು ತಡೆಹಿಡಿಯಲಾಗಿದೆ ಏಕೆಂದರೆ ಅವುಗಳಿಗೆ ಸಂಬಂಧಿಸಿದಂತೆ ಪ್ರತ್ನೇಕ ಪ್ರಕರಣಗಳು ಹೈಕೋರ್ಟ್ ಮುಂದಿವೆ

ನಿರ್ಸಾ ಕ್ಷೇತ್ರದಿಂದ ಅಪರ್ಣಾ ಸೇನ್ ಗುಪ್ತಾ ಹಾಗೂ ಬೊಕಾರೊ ಕ್ಷೇತ್ರದಿಂದ ವಿರಾಂಚಿ ನಾರಾಯಣ್ ಸ್ಪರ್ಧಿಸಲಿದ್ದರೆ ಡಾಕ್ಟರ್ ದಿನೇಶ್ ಒರಾಯನ್ ಸಿಸೈ ಕ್ಷೇತ್ರದಿಂದ ಕಣಕ್ಕಳಿಯುತ್ತಿದ್ದಾರೆ ಇತ್ತೀಚಗಷ್ಷೇ ಬಿಜೆಪಿ ಪಕ್ಷ

ಮಹಿಳೆಯರ ಮತ್ತು ಮಕ್ಕಳ ಎಲ್ಲ ಕೇಂದ್ರದ ಮತ್ತು ರಾಜ್ಜದ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ಒಂದು ಚೌಕಟ್ಟನೊಳಗೆ ಉತ್ತಮವಾಗಿ ಅನುಷ್ಠಾನಗೊಳಿಸಲು ತಮ್ನ ಸಚಿವಾಲಯ ನೀತಿ ಆಯೋಗದೊಂದಿಗೆ ಸಿದ್ದತೆ ನಡೆಸುತ್ತಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸೃತಿ ಇರಾನಿ ಹೇಳಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನವದೆಹಲಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಎರಡು ದಿನಗಳ ರಾಷ್ಟೀಯ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಮಹಿಳೆಯರ ಮತ್ತು ಮಕ್ಕಳಗಾಗಿ ಶ್ಲಾಘನೀಯ ಕೆಲಸ ಮಾಡುವ ರಾಜ್ಯಗಳ ಮತ್ತು ಯುಟಿಎಸ್ ಸಂಸ್ಥೆಗಳ ಶ್ರೇಯಾಂಕಕ್ಕಾಗಿ ಪೋಟೊಕಾಲ್ ಅನ್ನು ಅಭಿವೃದ್ಧಿಪಡಿಸಬಹುದಾದ ಕುರಿತಂತೆಯೂ ಅವರು ಸಲಹೆ ನೀಡಿದ್ದಾರೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ನರೇಂದ್ರ ಸಿಂಗ್ ತೋಮರ್ ನಿನ್ನೆ ರೈತರಲ್ಲಿ ಕೃಷಿ ರಾಸಾಯನಿಕಗಳ ಜಾಗೃತಿಯ ಕುರಿತು ಮಾತನಾಡಿದರು ದೆಹಲಿಯಲ್ಲಿ ಮೊದಲ ಕೃಷಿ ರಾಸಾಯನಿಕಗಳ ಕಾಂಗ್ರೆಸನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಒಬ್ಬ ಸಮರ್ಥ ರೈತ ವಿವಿಧ ಸಂವಹನ ಮಾಧ್ಯಮಗಳ ಮೂಲಕ ಹೊಸ ತಂತ್ರಜ್ಞಾನಗಳ ಬಗ್ಗೆ ತಿಳಿದಿರುತ್ತಾನೆ

ದೆಹಲಿಯ ಆಲ್ ಇಂಡಿಯಾ ರೇಡಿಯೊ ನಾಳೆ ನೂತನವಾಗಿ ನಿರ್ಮಾಣವಾಗಿರುವ ಅಖಿಲ ಭಾರತ ರೇಡಿಯೊದ ಸಭಾಂಗಣದ ಉದ್ಘಾಟನಾ ಸಮಾರಂಭ ಮತ್ತು ಶಬಾದ್ ಕಿರ್ತನ್ ಭಾನಿ ಉತ್ಖವದ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಿದೆ

ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ